ಸದಾನಂದ ಗೌಡ ಆರೋಪ

ಈಗ ವಾರ್ತೆಗಳ ವಿವರ ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಮುಂದುವರಿದಿದ್ದು ಮುಖ್ಯಮಂತ್ರಿ ಎಚ್

ಸಭಾಧ್ಯಕ್ಷ ರಮೇಶಕುಮಾರ್ ಅವರು ಮತಕ್ಕೆ ಹಾಕುವ ಸಾಧ್ಯತೆ ಇದೆ ಈ ಮಧ್ಯೆ ರಾಜಿನಾಮೆ ನೀಡಿರುವ ಅತೃಪ್ತ ಬಣದ ತಾಸಕರ ಮನವೊಲಿಕೆಗೆ ಮೈತ್ರಿ ಸರ್ಕಾರದ ಉಭಯ ಪಕ್ಷಗಳ ನಾಯಕರ ಪ್ರಯತ್ನ ಮುಂದುವರೆದಿದೆ ಬೆಂಗಳೂರಿನಲ್ಲಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಕ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಕೆ

ವೇಣುಗೋಪಾಲ ಸೇರಿದಂತೆ ಮತ್ತಿತರ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದ್ದರು ಬಿಜೆಪಿ ಸಹ ತನ್ನ ಶಾಸಕರ ಸಭೆ ನಡೆಸಿ ಇಂದಿನ ಕಲಾಪದಲ್ಲಿಯ ಕಾರ್ಯತಂತ್ರದ ಬಗ್ಗೆ ಚರ್ಚೆ ನಡೆಸಿತು ಬಿಜೆಪಿ ಶಾಸಕರು ಒಗ್ಗಟ್ಟಾಗಿದ್ದು ಅವರನ್ನು ಒಡೆಯುವ ಮೈತ್ರಿ ಪಕ್ಷಗಳ ಕುತಂತ್ರ ಫಲಿಸದು ಎಂದು ಮುಖಂಡರು ಸ್ಪಪ್ಪಪಡಿಸಿದ್ದಾರೆ

ಕುಮಾರಸ್ವಾಮಿ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನು ಭೇಟಿಯಾಗಿ ಇಂದು ಕೈಗೊಳ್ಳಬೇಕಾದ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸಿದರು ರಾಜ್ಯದ ಹಿತದೃಷ್ಟಿಯಿಂದ ಹಾಗೂ ಪ್ರಜಾಪ್ರಭುತ್ವ ಬಲಪಡಿಸಲು ಇಂದು ಕಲಾಪದಲ್ಲಿ ಪಾಲ್ಗೊಂಡು ವಿಶ್ವಾಸ ಮತ ಸಾಬೀತು ಪಡಿಸಲು ಸಹಕರಿಸುವಂತೆ ಬಿಜೆಪಿ ಕುತಂತ್ರ ಫಲಿಸದಂತೆ ಅತೃಪ್ತ ಬಣದ ಶಾಸಕರಿಗೆ ಮುಖ್ಯಮಂತ್ರಿಯವರು ಬೆಂಗಳೂರಿನಲ್ಲಿ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರಕ್ಕೆ ಬಹುಮತ ಸಾಬೀತುಪಡಿಸಲು ಇಂದು ಕೊನೆಯ ಅವಕಾಶವಿದ್ದು ಮುಖ್ಯಮಂತ್ರಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಪದ ತ್ವಾಗ ಮಾಡುವುದು ಖಚಿತ ಎಂದು ಪ್ರತಿಪಕ್ಷ ನಾಯಕ ಬಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ವಿಧಾನಸಭಾಧಕ್ಷ ಕೆ

ರಮೇಶಕುಮಾರ್ ಹಾಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶುಕ್ರವಾರದ ಕಲಾಪದಲ್ಲಿ ಸದನಕ್ಕೆ ಭರವಸೆ ನೀಡಿದಂತೆ ಇಂದು ಬಹುಮತ ಸಾಬೀತುಪಡಿಸುವುದು ಅನಿವಾರ್ಯ ಎಂದು ಅಭಿಪ್ರಾಯಪಟ್ಟರು

ತುಮಕೂರು ಜಿಲ್ಲೆಯ ಸಹಕಾರಿ ಬ್ಯಾಂಕ್ವೊಂದನ್ನು ಸೂಪರ್ ಸೀಡ್ ಮಾಡಿ ಕಾಂಗ್ರೆಸ್ ಶಾಸಕ ಕೆ

ರಾಜಣ್ಣ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಚುತಗೊಳಿಸಿ ಸರ್ಕಾರ ಆಡಳಿತಾಧಿಕಾರಿಯನ್ನು ನೇಮಿಸಿರುವುದು ಪ್ರಜಾಪ್ರಭುತ್ವ ಸಿದ್ಧಾಂತಗಳ ಸ್ಪಷ್ಟ ಉಲ್ಲಂಘನೆ ಎಂದು ಅವರು ಆರೋಪಿಸಿದರು

ಕುಮಾರಸ್ವಾಮಿಯವರು ಮಂಡಿಸಿರುವ ವಿಶ್ವಾಸ ಮತ ಯಾಚನೆ ಗೊತ್ತುವಳಿಯನ್ನು ಇಂದು ಧ್ವನಿ ಮತಕ್ಕೆ ಹಾಕುವ ಸಂಭವವಿದ್ದು ತಮ್ಮ ಸ್ವಾಭಿಮಾನ ಹಾಗೂ ವಿಧಾನಸಭಾ ಕ್ಷೇತ್ರದ ಹಿತಾಸಕ್ತಿಯನ್ನು ಅವಗಣನೆಗೆ ಈಡು ಮಾಡಿರುವ ಹಿರಿಯ ನಾಯಕರಿಗೆ ತಕ್ಕ ಪಾಠ ಕಲಿಸಲು ಈ ನಿರ್ಧಾರ ಕೈಗೊಂಡಿದ್ದಾಗಿ ವಿಡಿಯೋದಲ್ಲಿ ತಿಳಿಸಿದ್ದಾರೆ ಹತ್ತು ಜನ ಕಾಂಗ್ರೆಸ್ ಶಾಸಕರು ಹಾಗೂ ಮೂವರು ಜೆಡಿಎಸ್ ಶಾಸಕರು ಒಟ್ಟಾಗಿದ್ದು ವಿಧಾನಸಭಾಧ್ಯಕ್ಷರಿಗೆ ಪತ್ರವೊಂದನ್ನು ಬರೆದಿದ್ದು ಸಚಿವ ಸಾ

ಮಹೇತ ಸದನದಲ್ಲಿ ಮಾಡಿರುವ ಭ್ರಷ್ಟಾಚಾರದ ಆರೋಪದ ವಿರುದ್ದ ಹಕ್ಕು ಬಾಧ್ಯತಾ ಗೊತ್ತುವಳಿ ಮಂಡಿಸಲು ಹಾಗೂ ಒಂದು ರೂಪಾಯಿ ಪರಿಹಾರ ಕೋರಿ ಮಾನ ನಷ್ಟ ಮೊಕದ್ದಮೆ ಹೂಡಲು ನಿರ್ಧರಿಸಿದ್ದಾಗಿ ಜೆಡಿಎಸ್ನ ಮಾಜಿ ರಾಜ್ಯಾಧ್ಯಕ್ಷ ವಿಶ್ವನಾಥ ಸ್ಪಷ್ಟಪಡಿಸಿದ್ದಾರೆ ಈ ಮಧ್ವೆ ಮತ್ತೊಂದು ದೆಳವಣಿಗೆಯಲ್ಲಿ ಬಿಎಸ್ಒ ಶಾಸಕ ಎನ್ ಮಹೇಶ್ ವರಿಷ್ಠರ ಸೂಚನೆಯ ಮೇರೆಗೆ ವಿಶ್ವಾಸ ನಿರ್ಣಯದ ಪರವಾಗಿ ಮತ ಚಲಾಯಿಸುವುದಾಗಿ ತಿಳಿಸಿದ್ದಾರೆ ವಿಶ್ವಾಸ ಮತ ಯಾಚನೆ ಮಾಡುವ ಬದಲು ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ನೇರವಾಗಿ ರಾಜಿನಾಮೆ ನೀಡುವುದು ಸೂಕ್ತ ಎಂದು ಬಿಜೆಪಿ ಹಿರಿಯ ಮುಖಂಡ ಕೆ

ಕೋಲಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಹುಮತವಿಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಿದ್ದರೂ ಅಧಿಕಾರದಲ್ಲಿ ಮುಂದುವರೆಯುವುದು ಎಷ್ಟು ಸರಿ ಎಂದು ಈಶ್ವರಪ್ಪ ಪ್ರಶ್ನಿಸಿದರು ಸಮ್ತಿಶ್ರ ಸರ್ಕಾರ ಇಂದು ವಿಶ್ವಾಸ ಮತ ಸಾಬೀತು ಪಡಿಸುವಲ್ಲಿ ಯಶಸ್ವಿಯಾಗದೇ ಅಧಿಕಾರ ತ್ವಜಿಸುವುದು ನಿಶ್ಚಿತ ಎಂದು ಬಿಜೆಪಿ ಮುಖಂಡ ಸಿ ಟಿ ರವಿ ಕೋಲಾರದಲ್ಲಿ ಸುದ್ವಿಗಾರರಿಗೆ ತಿಳಿಸಿದ್ದಾರೆ ನಂತರ ಚಿಕ್ಕಬಳ್ಳಾಪುರಕ್ಕೆ ಉಭಯ ನಾಯಕರು ಭೇಟಿ ನೀಡಿದರು ಅಧಿಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಸಂವಿಧಾನಕ್ಕೆ ಅಪಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂತೆ ರಾಜ್ಯಪಾಲರು ನೀಡಿದ ಸೂಚನೆಯನ್ನು ತಿರಸ್ತರಿಸುವ ಮೂಲಕ ಸಂವಿಧಾನ ಮತ್ತು ರಾಜ್ಯಪಾಲರಿಗೆ ಮೈತ್ರಿ ಸರ್ಕಾರ ಅಗೌರವ ತೋರಿದೆ ಎಂದು ದೂರಿದರು

ಶ್ರೀಹರಿ ಕೋಟಾದ ಸತೀತ ಧವನ್ ಬಾಹ್ಹಾಕಾಶ ಕೇಂದ್ರದಲ್ಲಿ ಸಕಲ ಸಿದ್ದತೆಗಳು ಭರದಿಂದ ಸಾಗಿವೆ

ನಂತರ ರೋವರ್ ಚಂದ್ರನ ದಕ್ಷಿಣ ದುವದ ಮೇಲೆ ಪದಾರ್ಪಣೆ ಮಾಡಲಿದ್ದು

ಪ್ರಯೋಗಾರ್ಥ ಪರೀಕ್ಷೆಯು ಸಂಪೂರ್ಣವಾಗಿ ಯಶ್ವಿಯಾಗಿದ್ದು

ಕೆಲವೇ ತಾಸುಗಳ ಮುನ್ನ ತಾಂತ್ರಿಕ ತೊಂದರೆಯಿಂದ ಉಡಾವಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು

ಜಿಲ್ಲೆಯ ಬಂಟ್ವಾಳ ಬೆಳ್ತಂಗಡಿ ಮತ್ತು ಸುಳ್ಯ ತಾಲೂಕನಲ್ಲಿ ದೆಳಗ್ಗೆಯಿಂದಲೇ ನಿರಂತರವಾಗಿ ಸಾಧಾರಣ ಮಳೆಯಾಗುತ್ತಿದೆ

ಇಲ್ಲಿನ ಮುಂಡ ಪ್ರದೇಶದಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಹೆಚ್ಚಾಗಿದ್ದು ತೆಂಗಿನ ಮರಗಳು ಕಡಲು ಪಾಲಾಗಿರುವುದಾಗಿ ಸ್ಕಳೀಯರು ತಿಳಿಸಿದ್ದಾರೆ ಮಳೆ ಪರಿಣಾಮದಿಂದ ಸುಬ್ರಹ್ಮಣ್ಯ ಸಕಲೇಶಪುರ ರೈಲು ಮಾರ್ಗದಲ್ಲಿ ಗುಡ್ಡ ಕುಸಿತದ ಸಾಧ್ಯತೆ ಹಿನ್ನೆಲೆ ಮಂಗಳೂರು ಬೆಂಗಳೂರು ರೈಲು ಓಡಾಟವನ್ನು ಎರಡು ದಿನ ಸ್ಥಗಿತಗೊಳಿಸಲಾಗಿತ್ತು ಈ ಭಾಗದಲ್ಲಿ ಗುಡ್ಡ ಕುಸಿತದ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ ಕೃಷ್ಣರಾಜಸಾಗರ ಅಣೆಕಟ್ಷೆಯಿಂದ ನೀರಿನ ಹೊರ ಹರಿವು ಹೆಚ್ಚಾಗಿರುವ ಹಿನ್ನೆಲೆ ಮಂಡ್ಕದ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಅನಿರ್ಧಿಷ್ಠಾವಧಿಗೆ ದೋಣಿ ವಿಹಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ ಕಾವೇರಿ ನದಿ ನೀರಿನ ಹರಿವು ಪಕ್ಷಿಧಾಮದಲ್ಲಿ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿದ್ದು ಪಕ್ಷಿಗಳ ವೀಕ್ಷಣೆಗೆ ಪ್ರವಾಸಿಗರು ಬರಲು ಮುಕ್ತ ಅವಕಾಶ ಇದೆ ಎಂದು ಇಲಾಖೆ ಮೂಲಗಳು ಸ್ಪಷ್ಪಪಡಿಸಿವೆ

ನರಗುಂದದಲ್ಲಿರುವ ರೈತ ಹುತಾತ್ಮ ಸ್ಥಾರಕಕ್ಕೆ ರೈತ ಸಂಘದ ಧುರೀಣರು ಪುಷ್ವ ನಮನ ಸಲ್ಲಿಸಿ ಗೌರವಾರ್ಪಣೆ ಮಾಡಿದರು ರಾಜ್ಯ ರೈತ ಸೇನಾ ಪ್ರಮುಖ ವೀರೇಶ ಸೊಬರದಮಠ ಹಾಗೂ ರೈತ ಸಂಘದ ಪದಾಧಿಕಾರಿಗಳು ರೈತ ಬಂಡಾಯದಲ್ಲಿ ಹುತಾತ್ಗರಾದ ರೈತರು ಹಾಗೂ ಅವರ ಹೋರಾಟವನ್ನು ನೆನಪಿಸಿಕೊಂಡರು ರೈತ ಗೀತೆಗಳನ್ನು ಪ್ರಸ್ತುತ ಪಡಿಸಲಾಯಿತು

ಜಿಲ್ಲಾಧಿಕಾರಿ ದೀಪಾ ಜೋಳನ್ ಅವರು ರಾಜಗುರು ಅವರ ಸಮಾಧಿಗೆ ಪುಪ್ಪ ನಮನ ಸಲ್ಲಿಸಿದರು

ಬಳ್ಳಾರಿಯಲ್ಲಿ ಮಹಿಳಾ ವೈದ್ಯರ ಪ್ರಥಮ ರಾಜ್ಯ ಸಮ್ಮೇಳನ ಉದ್ಘಾಟಿಸಿದ ಅದಮ್ಯ ಚೇತನ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ತೇಜಸ್ವಿನಿ ಅನಂತಕುಮಾರ್ ಜನರ ಆರೋಗ್ಯ ಕಾಪಾಡುವಲ್ಲಿ ಮಹಿಳಾ ವೈದ್ಯರ ಸೇವೆ ಅನನ್ಯ ಎಂದರು ಮಂಗಳೂರಿನಲ್ಲಿ ಡೆಂಗಿ ಜ್ವರ ಬಾಧಿಸಿ ನಿನ್ನೆ ಮತ್ತೋರ್ವರು ಮೃತ ಪಟ್ಟದ್ದು

ವಿಜಯಪುರ ಜಿಲ್ಲೆಯಲ್ಲಿ ಮುಂಗಾರು ಬೆಳೆ ಹಾನಿಗೊಳಗಾದ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಮ್ಮ ಹೆಸರು ಅವಶ್ಯಕ ದಾಖಲಾತಿಗಳೊಂದಿಗೆ ನೊಂದಾಯಿಸಿಕೊಳ್ಳುವಂತೆ ಕೃಷಿ ಜಂಟಿ ನಿರ್ದೇಶಕ ಶಿವಕುಮಾರ್ ಕೋರಿದ್ದಾರೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ವಿಧಾನಸಭೆಯಲ್ಲಿ ಇಂದು ಮುಖ್ಯಮಂತ್ರಿಯವರಿಂದ ವಿಶ್ವಾಸ ಮತ ಯಾಚನೆ ನಿರೀಕ್ಷೆ ಸಭಾಧ್ಯಕ್ಷರು ಮತಕ್ಕೆ ಹಾಕುವ ಸಾಧ್ಯತೆ

ಅಧಿಕಾರ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಂದ ಸಂವಿಧಾನಕ್ಕೆ ಅಪಚಾರ ಡಿ

ಸದಾನಂದ ಗೌಡ ಆರೋಪ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು